ಮುಂದಿನ ಫಲಪ್ರದ ಹಾಗೂ ಉತ್ಪಾದಕತೆಯ ಭವಿಷ್ಯದ ಹಾದಿಗೆ ಯೋಜನೆ ರೂಪಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ರಾಷ್ಟ ಪತಿ ರಾಮ್ನಾಥ್ ಕೋವಿಂದ್ ಕರೆ

ದೇಶಕ್ಕೆ ಅಪಾರ ಸಂಖ್ಯೆಯ ತಾಂತ್ರಿಕ ವೃತ್ತಿಪರರನ್ನು ಕೊಡುಗೆಯಾಗಿ ನೀಡುತ್ತಿದೆ ಈ ಸಂಸ್ಥೆಯಲ್ಲಿ ಬಹುತೇಕ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾದಳಿತ ಪ್ರದೇಶಗಳ ವಿದ್ಯಾರ್ಥಿಗಳು ಅಲ್ಲದೆ ವಿವಿಧ ದೇಶಗಳ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದರು ವಿದ್ಯಾರ್ಥಿಗಳು ತಮಗೆ ತೃದ್ತಿ ಎನಿಸಿದ ಮತ್ತು ಅರ್ಥಪೂರ್ಣವೆನಿಸಿದ್ದನ್ನು ಆಯ್ಕೆ ಮಾಡಿಕೊಳ್ಳಬೇಕು ತಮ್ಮ ಆಶೋತ್ತರಗಳಿಗೆ ನಿಕಟವಾಗಿರುವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ತಮ್ಮ ಕುಟುಂಬಗಳು ಹೆಮ್ಮೆಪಡುವಂತಹ ಕಾರ್ಯಗಳನ್ನು ಮಾಡಬೇಕು ಮುಂದಿನ ಫಲಪ್ರದ ಮತ್ತು ಉತ್ಪಾದಕತಾ ಹಾದಿಯ ಯೋಜನೆ ರೂಪಿಸಿಕೊಳ್ಳಬೇಕು ಲೌಕಿಕ ಲಾಭದ ದ್ವಷ್ಟಿಯಲ್ಲಿ ಯಶಸ್ಸನ್ನು ಎಂದಿಗೂ ನಿರ್ಣಯಿಸಬಾರದು ಎಂದು ರಾಷ್ಟ್ವಪತಿ ಸಲಹೆ ಮಾಡಿದ್ದಾರೆ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಕೊಡುಗೆ ನೀಡಿರುವ ಕುಮಾರ ಮಂಗಲಂ ಬಿರ್ಲಾ ಪ್ರಮೋದ್ ಕುಮಾರ್ ಮಿಶಾ ಮತ್ತು ಸಿತಾಕಾಂತ್ ಮಹಾಪಾತ್ರ ಅವರನ್ನು ಗೌರವಿಸಿದರು ಇದಲ್ಲದೇ ರಾಷ್ಟ ಪತಿಯವರು ರೂರ್ಕೆಲಾ ಉಕ್ಕಿನ ಸ್ನಾವರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೊಂದನ್ನು ಸಹ ಉದ್ಘಾಟಿಸಿದರು

ನಾಳೆ ದೆಹಲಿಗೆ ಹಿಂತಿರುಗುವ ಮುನ್ನ ಪುರಿಯಲ್ಲಿರುವ ಜಗನ್ನಾಥ ಮಂದಿರಕ್ಕೆ ಭೇಟಿ ನೀದಿ ಪ್ರಾರ್ಥನೆ ಸಲ್ಲಿಸಲಿರುವ ರಾಮನಾಥ್ ಕೋವಿಂದ್ ಕೊನಾರ್ಕ್ನಲ್ಲಿ ಭಾರತೀಯ ತೈಲ ಪ್ರಾಧಿಕಾರ ಟ್ರಸ್ಟ್ ಇಂಟರ್ಪ್ರಿಟೇಷನ್ ಕೇಂದ್ರಕ್ನೂ ಭೇಟಿ ನೀಡಲಿದ್ದಾರೆ ನಾಲ್ಕು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ

ಅಸ್ಪಾಂನ ಭಾಷೆ ಸಂಸ್ಕೃತಿ ಅಸ್ಮಿತೆ ರಕ್ಷಣೆಗೆ ಮತ್ತು ರಾಜ್ಯದ ಎಲ್ಲಾ ಪ್ರಾಂತ್ಯಗಳ ಅಭಿವ್ವದ್ದಿಗೆ ಬಿಜೆಪಿ ಬದ್ದವಾಗಿದೆ ಎಂದರು ಉಳಿದಂತೆ ಎನ್ಡಿಎ ಮೈತ್ರಿಕೂಟದ ಹಲವಾರು ಹಿರಿಯ ನಾಯಕರು ಸಹ ಇಂದು ವಿವಿಧೆಡೆಗಳಲ್ಲಿ ಸಾರ್ವಜನಿಕ ಸಭೆ ನಡೆಸಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಮತಯಾಚಿಸಲಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಪ್ರಿಯಾಂಕ ಗಾಂಧಿ ಅಸ್ಪಾಂನ ಉತ್ತರ ಭಾಗದಲ್ಲಿ ಮೂರು ರ್ಯಾಲಿಗಳನ್ನು ನಡೆಸಲಿದ್ದಾರೆ ಅಲ್ಲದೆ ಸ್ಥಳೀಯ ಪ್ರಾದೇಶಿಕ ಪಕ್ಷಗಳ ಪ್ರಮುಖ ನಾಯಕರು ಕೂಡ ವಿವಿಧೆಡೆಗಳಲ್ಲಿ ಚುನಾವಣಾ ಪ್ರಚಾರ ಕ್ಷೆಗೊಳ್ಳಲಿದ್ದಾರೆ

ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ವಿವಿಧ ಪಕ್ಷಗಳಿಂದ ವಿಧಾನಸಭಾ ಚುನಾವಣಾ ಪ್ರಚಾರ ಕಾರ್ಯ ಬಿರುಸಿನಿಂದ ನಡೆಯುತ್ತಿದೆ

ಆರ್

ಸಾರ್ವತ್ರಿಕ ಪ್ರಾಥಮಿಕ ಆರೋಗ್ಯ ರಕ್ಷಣೆಯಲ್ಲಿ ಭಾರತ ಮತ್ತೊಂದು ಪ್ರಮುಖ ಮೈಲಿಗಲ್ಲು ದಾಟಿದೆ

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ನಯತೆಯಿಂದ ಕೋವಿಡ್ ಸಾಂಕ್ರಾಮಿಕ ನಡುವೆಯೂ ಈ ಗುರಿ ಸಾಧನೆ ಸಾಧ್ಯವಾಗಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಗರಗಳಲ್ಲಿ ನಗರ ಕಾಡುಗಳನ್ನು ಅಭಿವ್ವದ್ದಿಪಡಿಸುವುದಕ್ಕೆ ನೂತನ ನಗರ ವನ ಯೋಜನೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಪರಿಸರ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ ಅಂತಾರಾಷ್ಟೀಯ ಅರಣ್ಯ ದಿನಾಚರಣೆ ಸಂದರ್ಭದಲ್ಲಿ ಸಂದೇಶ ನೀದಿರುವ ಅವರು ಈ ಯೋಜನೆಯು ಅರಣ್ಯ ವ್ಯಾಪ್ತಿಯನ್ನು ವಿಸ್ತರಿಸುವ ಮೂಲಕ ನಗರಗಳು ಮತ್ತು ಹಳ್ಳಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲಿದೆ

ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ದಾಖಲೆ ಸಂಖ್ಯೆಯನ್ನು ತಲುಪಿದ ರಾಷ್ಟಗಳ ಪೈಕಿ ಭಾರತ ಕೂಡ ಒಂದಾಗಿದೆ ಜಗತ್ತಿನ ಅತಿ ದೊಡ್ಡ ಈ ಲಸಿಕೆ ಅಭಿಯಾನವನ್ನು ಕಳೆದ ಜನವರಿಯಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ನೀಡುವ ಮೂಲಕ ದೇಶದಲ್ಲಿ ಆರಂಭಿಸಲಾಗಿತ್ತು

ಖಾದಿ ಮತ್ತು ಗ್ರಾಮೋದ್ಯೋಗಗಳ ಮಂದಳಿ ಕೆವಿಐಸಿ ಒಂದು ನೂರು ವಿಶೇಷ ವಿನ್ಯಾಸದ ಮುಜೀಬ್ ಜಾಕೇಟ್ಗಳನ್ನು ಪೂರೈಸಿದ್ದು ಪ್ರಧಾನಮಂತ್ರಿ ಅವರ ಭೇಟಿಯ ವೇಳೆ ಎಲ್ಲಾ ಗಣ್ಯರ ಉಡುಗೆಯಾಗಿರಲಿದೆ ಬಾಂಗ್ಲಾದೇಶದ ರಾಷ್ಟ್ರಪಿತಾ ಎಂದೇ ಖ್ಯಾತರಾಗಿರುವ ಬಂಗಬಂಧು ಶೇಖ್ ಮುಜೀಬುರ್ ರೆಹಮಾನ್ ಅವರು ಧರಿಸುತ್ತಿದ್ದ ಉದುಪು ಮುಜೀಬ್ ಜಾಕೇಟ್ ಎಂದೇ ಜನಪ್ರಿಯವಾಗಿದೆ

ವಿಶ್ವ ಜಲ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ದೇಶದಲ್ಲಿನ ಎಲ್ಲಾ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಮುಖಂಡರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಿದ್ದಾರೆ